ಜಮ್ಮು ಮತ್ತು ಕಾಶ್ಮೀರದ ಶೋಪಿಯಾನ್ ಜಿಲ್ಲೆಯಲ್ಲಿ ಭಯೋತ್ಸಾದಕರಿಂದ ಮೂವರು ವಿಶೇಷ ಪೊಲೀಸ್ ಅಧಿಕಾರಿಗಳ ಅಪಹರಣ ಹತ್ಯೆ ಮ್ಬತ ದೇಹಗಳು ಪತ್ತೆ

ವಿಯೆಟ್ನಾಂ ಅಧ್ಯಕ್ಷ ಟ್ರಾನ್ ಡಾಯ್ ಕ್ವಾಂಗ್ ಹೆನಾಯ್ನಲ್ಲಿ ನಿಧನ

ಜಮ್ಮು ಮತ್ತು ಕಾಶ್ಟೀರದ ಶೋಪಿಯಾನ್ ಜಿಲ್ಲೆಯಲ್ಲಿ ಭಯೋತ್ವಾದಕರಿಂದ ಅಪಹರಿಸಲ್ಪಟ್ಟು ಹತ್ಯೆಗೀಡಾಗಿರುವ ಮೂವರು ವಿಶೇಷ ಪೊಲೀಸ್ ಅಧಿಕಾರಿಗಳ ಮೃತ ದೇಹಗಳನ್ನು ಇಂದು ವಶಪಡಿಸಿಕೊಳ್ಳಲಾಗಿದೆ ಜಿಲ್ಲೆಯ ಕಪ್ರಾನ್ ಮತ್ತು ಬಾಣಾಗುಂಡ್ ಗ್ರಾಮಗಳಿಂದ ಮೂವರು ವಿಶೇಷ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ನಾಲ್ವರನ್ನು ಭಯೋತ್ವಾದಕರು ಅಪಹರಿಸಿದ್ದರು

ವಿಶೇಷ ಪೊಲೀಸ್ ಅಧಿಕಾರಿಗಳ ಹತ್ಯೆಗೆ ಈವರೆಗೆ ಯಾವುದೇ ಉಗ್ರರ ಸಂಘಟನೆ ಹೊಣೆ ಹೊತ್ತಿಲ್ಲ ದೇಶ ಕಳೆದ ನಾಲ್ಕು ವರ್ಷಗಳಲ್ಲಿ ಸರ್ವಾಂಗೀಣ ಅಭಿವ್ವದ್ದಿ ಸಾಧಿಸಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಅವರು ನವದೆಹಲಿಯಲ್ಲಿ ನಿನ್ನೆ ಭಾರತ ಅಂತಾರಾಷ್ಟೀಯ ಸಮಾವೇಶ ಮತ್ತು ಪ್ರದರ್ಶನ ಕೇಂದ್ರಕ್ಕೆ ಶಂಕುಸ್ಲಾಪನೆ ನೆರವೇರಿಸಿ ಮಾತನಾದಿ ಎನ್ಡಿಎ ಸರ್ಕಾರ ಕೇಂದ್ರದಲ್ಲಿ ಪ್ರಾಮಾಣಿಕ ಮತ್ತು ಪಾರದರ್ಶಕ ಆದಳಿತ ವ್ಯವಸ್ಥೆಯನ್ನು ಸ್ವಾಪಿಸಿದೆ ಎಂದರು

ಭಾರತದ ಅರ್ಥ ವ್ಯವಸ್ಥೆಯ ಮೂಲ ಅತ್ಯಂತ ಬಲಿಷ್ಣವಾಗಿದೆ ಉತ್ವಾದನಾ ಮತ್ತು ಕೃಷಿ ವಲಯಗಳು ದೇಶದ ಆರ್ಥಿಕತೆಗೆ ವಾರ್ಷಿಕ ತಲಾ ಒಂದು ಟ್ರೆಲಿಯನ್ ಡಾಲರ್ ಕೊಡುಗೆ ನೀಡಲಿವೆ ಎಂದರು ದೇಶದ ಆರ್ಥಿಕ ಪ್ರಗತಿ ಶೇಕಡ ಲಕ್ಷೂ ಹೆಚ್ಚಿನ ದರದಲ್ಲಿ ಬೆಳವಣಿಗೆಯಾಗುತ್ತಿದೆ ಮಾಹಿತಿ ತಂತ್ರಜ್ಞಾನ ಮತ್ತು ರೀಟೇಲ್ ವಲಯದಲ್ಲಿ ಹೆಚ್ಚಿನ ಉದ್ಯೋಗಾವಕಾಶಗಳು ಸ್ಪಷ್ಟಿಯಾಗುತ್ತಿವೆ ಎಂದು ಪ್ರಧಾನಿ ಹೇಳಿದರು

ಈ ಭೇಟಿ ಈ ಮೂರು ದೇಶಗಳೊಂದಿಗಿನ ಭಾರತದ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವಲ್ಲಿ ನೆರವಾಗಲಿದೆ ಭೇಟಿಯ ಸಂದರ್ಭದಲ್ಲಿ ಭಾರತ ಹಾಗೂ ಈ ಮೂರು ದೇಶಗಳೊಂದಿಗೆ ಹಲವಾರು ತಿಳುವಳಿಕೆ ಪತ್ರಗಳಿಗೆ ಸಹಿ ಹಾಕಲಾಗಿದೆ

ಭಾರತದೊಂದಿಗೆ ಆರ್ಥಿಕ ಸಾಂಸ್ಕೃತಿಕ ಮತ್ತು ರಾಜಕೀಯ ಸಂಬಂಧಗಳನ್ನು ಬಲಪದಿಸುವ ಇಚ್ಛೆಯನ್ನು ಈ ಮೂರು ದೇಶಗಳ ನಾಯಕತ್ವ ವ್ಯಕ್ತಪದಿಸಿವೆ ಒಬ್ಬ ವ್ಯಕ್ತಿಗೆ ಹಲವು ಪ್ರಾಧಿಕಾರಗಳು ಹಲವು ಚಾಲನಾ ಪರವಾನಗಿಗಳನ್ನು ನೀಡುವುದನ್ನು ತಡೆಯಲು ವಾಹನ ಚಾಲನ ಪರವಾನಗಿಗಳ ದತ್ತಾಂಶವನ್ನು ಸಿದ್ದಪದಿಸಲಾಗುತ್ತಿದೆ ಎಂದು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ

ಪರೀಕ್ಷೆ ಇಲ್ಲದೆ ಲೈಸನ್ಸ್ ನೀಡುವುದನ್ನು ತಡೆಯಲು ಸರ್ಕಾರ ಹಲವಾರು ಚಾಲನಾ ತರಬೇತಿ ಕೇಂದ್ರಗಳನ್ನು ಸ್ಲಾಪಿಸುತ್ತಿದೆ ಎಂದು ಗಡ್ಕರಿ ತಿಳಿಸಿದರು ದೇಶದ ಎಲ್ಲಾ ವಿಮಾನಯಾನ ಸಂಸ್ಲೆಗಳು ಹಾಗೂ ವಿಮಾನ ನಿಲ್ಲಾಣಗಳ ಸುರಕ್ಷತಾ ಕ್ರಮಗಳ ಸಮೀಕ್ಷೆಗೆ ನಾಗರಿಕ ವಿಮಾನಯಾನ ಸಚಿವ ಸುರೇಶ್ ಪ್ರಭು ಆದೇಶಿಸಿದ್ದಾರೆ

ಅಲ್ಲದೆ ಜೆಟ್ ಏರ್ವೇಸ್ ವಿಮಾನದಲ್ಲಿ ಆದ ಘಟನೆಗೆ ಸಂಬಂಧಿಸಿದಂತೆ ವಿಮಾನ ಅಪಘಾತ ತನಿಖಾ ದಳದಿಂದ ತನಿಖೆಗೆ ಸಚಿವರು ಆದೇಶಿಸಿದ್ದಾರೆ ಎಂದು ಅಧಿಕೃತ ಪ್ರಕಟಣೆ ತಿಳಿಸಿದೆ

ಬಂಧಿತರಲ್ಲಿ ಮೂವರು ಪ್ರಮುಖ ಆರೋಪಿ ಬ್ರಜೇಶ್ ಠಾಕೂರ್ನ ನಿಕಟವರ್ತಿಗಳು ಎನ್ನಲಾಗಿದೆ ಸಹಾಯಕ ನಿರ್ದೇಶಕ ಆಶ್ರಯಧಾಮದ ಪರಿವೀಕ್ಷಣೆಯ ಉಸ್ತುವಾರಿ ಹೊಂದಿದ್ದ ಎನ್ನಲಾಗಿದೆ

ಆಶ್ರಯಧಾಮ ಘಟನೆಯಲ್ಲಿ ಶಾಮೀಲಾಗಿರುವ ಶಂಕೆಯ ಮೇಲೆ ಆ ರಾಜ್ಯದ ಮಾಜಿ ಸಮಾಜ ಕಲ್ಯಾಣ ಸಚಿವೆ ಮಂಜುವರ್ಮಾ ಅವರನ್ನು ಸಹ ಸಿಬಿಐ ವಿಚಾರಣೆಗೆ ಒಳಪಡಿಸುವ ಸಂಭವವಿದೆ ಎಂದು ಮೂಲಗಳು ತಿಳಿಸಿವೆ ಆಶ್ರಯಧಾಮ ಲೈಂಗಿಕ ಶೋಷಣೆ ಪ್ರಕರಣದ ಸಿಬಿಐ ತನಿಖೆಯಿಂದ ಹೊರಬರುತ್ತಿರುವ ಅಂಶಗಳು ಬಹಳಷ್ಟು ಆತಂಕಕಾರಿ ಎಂದು ಹೇಳಿರುವ ಸುಪ್ರೀಂಕೋರ್ಟ್ ಮಾಜಿ ಸಚಿವೆ ಮಂಜುವರ್ಮ ಹಾಗೂ ಅವರ ಪತಿಯ ನಿವಾಸದಿಂದ ಅಕ್ರಮ ಶಸ್ತಾಸ್ತ್ ಮತ್ತು ಮದ್ದುಗುಂಡನ್ನು ವಶಪಡಿಸಿಕೊಂಡಿರುವ ಬಗ್ಗೆ ತನಿಖೆ ನಡೆಸುವಂತೆ ಬಿಹಾರ್ ಪೊಲೀಸ್ಗೆ ಸೂಚನೆ ನೀಡಿದೆ

ಅವರೊಂದಿಗೆ ಆರು ಸದಸ್ಯರ ನಿಯೋಗವು ಬರುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಪ್ರಕಟಣೆ ತಿಳಿಸಿದೆ

ಗುಟಿರಸ್ ಅವರು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗುವರಲ್ಲದೆ ವಿದೇಶಾಂಗ ವ್ಯವಹಾರಗಳ ಸಚಿವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ ಬಹು ಪಕ್ಷೀಯ ಹಾಗೂ ಪ್ರಾದೇಶಿಕ ವಿಷಯಗಳ ಬಗ್ಗೆ ಎರಡೂ ಕಡೆಯವರು ಗಮನಹರಿಸುವ ನಿರೀಕ್ಷೆ ಇದ್ದು ವಿಶ್ವ ಸಂಸ್ಥೆಯೊಂದಿಗೆ ಹೆಚ್ಚುತ್ತಿರುವ ಭಾರತದ ಸಂಬಂಧವನ್ನು ಬಲಗೊಳಿಸುವ ಮಾರ್ಗೋಪಾಯಗಳ ಬಗ್ಗೆ ಚರ್ಚಿಸುವ ನಿರೀಕ್ಷೆ ಇದೆ ಗೃಹ ಸಚಿವಾಲಯದಲ್ಲಿ ತುರ್ತು ಪ್ರತಿಸ್ವಂದನೆಗಾಗಿ ದೇಶೀಯವಾಗಿ ಅಭಿವೃದ್ದಿಪಡಿಸುವ ಸಮಗ್ರ ನಿಯಂತ್ರಣ ಕೊರಡಿ ಸ್ಥಾಪನೆ ಕುರಿತು ಸಚಿವಾಲಯ ಮತ್ತು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಲೆ ಇಸ್ರೋ ನಡುವೆ ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಲಾಗಿದೆ ಉದ್ದೇಶಿತ ಐಸಿಆರ್ ಇಆರ್ ಸ್ಲಾಪನೆಗೆ ಇಸ್ರೋ ತಾಂತ್ರಿಕ ಪರಿಣತಿ ಒದಗಿಸುವುದು ಮತ್ತು ಸಚಿವಾಲಯದ ಒಟ್ಟಾರೆ ಉಸ್ತುವಾರಿಯಲ್ಲಿ ಯೋಜನೆ ಅನುಷ್ಠಾನಗೊಳ್ಳುವುದು ವಿಕೋಪ ನಿರ್ವಹಣೆ ಹಾಗೂ ಆಂತರಿಕ ಭದ್ರತೆಗೆ ಅಗತ್ಯವಿರುವ ಮಾಹಿತಿಯನ್ನು ಐಸಿಆರ್ಇಆರ್ ಪೊರೈಸುವುದು ಮುಂದಿನ ಒಂದೂವರೆ ವರ್ಷದ ಅವಧಿಯಲ್ಲಿ ಉದ್ದೇಶಿತ ನಿಯಂತ್ರಣ ಕೊಠದಿ ಸ್ವಾಪನೆಯಾಗುವ ನಿರೀಕ್ಷೆ ಇದೆ ಉತ್ತರ ಮತ್ತು ದಕ್ಷಿಣ ಕೊರಿಯಾಗಳ ನಡುವೆ ಏರ್ಪಾಡಾಗಿರುವ ಪರಮಾಣು ನಿಶಸ್ತೀಕರಣ ಒಪ್ಪಂದವನ್ನು ಭಾರತ ಸ್ಲಾಗತಿಸಿದೆ

ಕೊರಿಯಾ ದ್ವೀಪಕಲ್ಪದಲ್ಲಿ ಸಂಧಾನ ಮತ್ತು ರಾಜತಾಂತ್ರಿಕತೆ ಮೂಲಕ ಶಾಂತಿ ಮತ್ತು ಸ್ಲಿರತೆ ತರುವ ಇಂತಹ ಎಲ್ಲ ಪ್ರಯತ್ನಗಳಿಗೆ ಭಾರತದ ನಿರಂತರ ಬೆಂಬಲವಿರುತ್ತದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ ಇಂತಹ ಮುಂದುವರಿದ ಮಾತುಕತೆಗಳು ಬಿಗುವಿನ ವಾತಾವರಣವನ್ನು ಶಮನಗೊಳಿಸಿ ಕೊರಿಯಾ ದ್ವೀಪಕಲ್ಪದಲ್ಲಿ ಶಾಶ್ವತ ಶಾಂತಿ ನೆಲೆಸಲು ಅನುವು ಮಾಡಿಕೊಡುತ್ತವೆ ಅಲ್ಲದೆ ಭಾರತದ ನೆರೆಹೊರೆಯಲ್ಲಿ ಪರಮಾಣು ಚಟುವಟಿಕೆಗಳನ್ನು ಕುರಿತಂತೆ ಭಾರತ ಹೊಂದಿರುವ ಆತಂಕವನ್ನು ನಿವಾರಿಸುತ್ತವೆ ಎಂದು ದೆಹಲಿ ವಿಶ್ವಾಸ ವ್ಯಕ್ತಪದಿಸಿದೆ ವಿಯೆಟ್ನಾಂ ಅಧ್ಯಕ್ಷ ಟ್ರಾನ್ ಡಾಯ್ ಕ್ಷಾಂಗ್ ಹನಾಯ್ನ ಮಿಲಿಟರಿ ಆಸ್ಪತ್ರೆಯಲ್ಲಿ ಇಂದು ನಿಧನ ಹೊಂದಿದರು

ಅವರು ಗಂಭೀರ ವ್ಯಾಧಿಯಿಂದ ಬಳಲುತ್ತಿದ್ದರು ಎಂದು ಅಧಿಕೃತ ವಿಯೆಟ್ನಾಂ ಸುದ್ದಿ ಸಂಸ್ಥೆ ವರದಿ ಮಾದಿದೆ

ಇಂದು ಎರಡು ಸೂಪರ್ ಫೋರ್ ಪಂದ್ಯಗಳು ನಡೆಯಲಿವೆ ಅಬುದಬಿಯಲ್ಲಿ ಪಾಕಿಸ್ತಾನ ಮತ್ತು ಅಘ್ಘಾನಿಸ್ತಾನ ಮತ್ತು ದುಬ್ವೆನಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ಮುಖಾಮುಖಿಯಾಗಲಿವೆ